ಅಂಘಾನ್ ಚಂಡಮಾರುತ ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಸಚಿವರ ಮೇಲುಸ್ತುವಾರಿಯಲ್ಲಿ

ದೇತದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಛತ್ತೀಸ್ಗಢದ ಅಂಬಿಕಾಪುರ್ಗೆ ಮೊದಲ ಸ್ಥಾನ ಗುಜರಾತ್ನ ರಾಜ್ಕೋಟ್ ಮತ್ತು ಸೂರತ್ಗೆ ಕ್ರಮವಾಗಿ ಎರಡು ಹಾಗೂ ಮೂರನೇ ಸ್ಥಾನ

ಕೇಂದ್ರದ ಮಹಾತ್ವಾಕಾಂಕ್ಷಿ ಮ್ರೇಗಾ ಯೋಜನೆಯಡಿ ಕರ್ನಾಟಕದಲ್ಲಿ ರೈತರ ಜಮೀನುಗಳಲ್ಲಿ ಬದು ನಿರ್ಮಾಣ ಅಭಿಯಾನ ಮಾಸಾಚರಣೆಗೆ ಚಾಲನೆ

ಅಂಘಾನ್ ಅತ್ಯಂತ ಪ್ರಬಲ ಚಂಡಮಾರುತ ಎಂದು ಎನ್ಡಿಆರ್ಎಫ್ ಸೂಚಿಸಿದೆ

ಪ್ರದಾನ್ ತಿಳಿಸಿದ್ದಾರೆ ಮನ್ನೆಚ್ಚರಿಕೆ ಕ್ರಮವಾಗಿ ಎನ್ಡಿಆರ್ಎಫ್ ಪಡೆ ಸನ್ನದ್ದವಾಗಿದೆ ಬಂಗಾಳಕೊಲ್ಲಿಯಿಂದ ಚಂಡಮಾರುತ ನಾಳೆ ಸಂಜೆ ಬಾಂಗ್ಲಾದೇಶದ ಕಡೆ ತಿರುಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದರು

ಚಂಡಮಾರುತದ ಪರಿಣಾಮ ಕುರಿತು ಸಂಬಂಧಪಟ್ಟ ರಾಜ್ಗಳಿಗೆ ಸೂಕ್ತ ಮಾರ್ಗದರ್ಶನ ಸಲಹೆ ನೀಡಿದರು ಅಂಘಾನ್ ಚಂಡಮಾರುತದ ಕುರಿತಾಗಿ ಕರೆಯಲಾಗಿದ್ದ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಪಾಲ್ಗೊಂಡು ಚಂಡಮಾರುತ ಅಪ್ಪಳಸಲಿರುವ ರಾಜ್ಯಗಳ ಗೃಹ ಇಲಾಖೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರುವಂತೆ ಈ ವೇಳೆ ಅಧಿಕಾರಿಗಳಿಗೆ ನಿರ್ದೇಶಿಸಿದರು ಅಂಘಾನ್ ಚಂಡಮಾರುತ ಪಶ್ಚಿಮ ಬಂಗಾಳ ಮತ್ನು ಒಡಿಶಾದ ಕರಾವಳಿಯಲ್ಲಿ ತೀವ್ರವಾಗಿದ್ಗು ಆ ಭಾಗದ ಜನರು ಎಚ್ಚರ ವಹಿಸಬೇಕು ಎಂದು ಪವಾಮಾನ ಇಲಾಖೆಯ ಮಹಾನಿರ್ದೇತಕ ಡಾ ಮ್ಬತ್ಲುಂಜಯ ಮಹಾಪಾತ್ರ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ ಚಂಡಮಾರುತದ ಮೇಲ್ವಿಚಾರಣೆಯನ್ನು ಶ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಸಚಿವರು ಖುದ್ದಾಗಿ ನಿರ್ವಹಣೆ ಮಾಡುತ್ತಿದ್ದಾರೆಂದು ಅವರು ಹೇಳಿದರು

ಈ ಕುರಿತು ಎಲ್ಲ ರಾಜ್ಯ ಸರಕಾರಗಳ ಮುಖ್ಯ ಕಾರ್ಯದರ್ತಿಗಳಿಗೆ ಗ್ವಹ ಕಾರ್ಯದರ್ತಿ ಅಜಯ್ ಭಲ್ಲಾ ಪತ್ರ ಬರೆದು ಸೂಚನೆ ನೀಡಿದ್ದಾರೆ

ಅದರಲ್ಲಿ ವ್ಯಕ್ತವಾದ ಅಭಿಪ್ರಾಯ ಸಲಹೆ ಪರಿಗಣಿಸಿಯೇ ಮಾರ್ಗಸೂಚಿ ರೂಪಿಸಲಾಗಿದೆ ಅಗತ್ಯವಿದ್ದಲ್ಲಿ ಕೆಲವು ಕೆಂಪು ವಲಯ ಮತ್ತು ಕಂಟ್ಟಿನ್ಮೆಂಟ್ ವಲಯಗಳಲ್ಲಿ ಕೆಲವು ನಿರ್ಬಂಧಗಳ ಸಡಿಲಿಕೆ ಅಥವಾ ಹೆಚ್ಚಳದ ಬಗ್ಗೆ ರಾಜ್ಯ ಸರಕಾರಗಳು ಸೂಕ್ತ ಕಾರಣ ನೀಡಿ ಮಾರ್ಪಾಡು ಮಾಡಬಹುದಾಗಿದೆ ಎಂದು ಸೂಚಿಸಲಾಗಿತ್ತು ಕೊರೊನಾ ಪ್ರಸರಣ ತೀವ್ರತೆ ಅನುಸಾರ ವಿಂಗಡಿಸಲಾಗಿರುವ ಕೆಂಪು ಕಿತ್ತಳೆ ಹಸಿರು ವಲಯಗಳ ಪರಿಷ್ಠರಣೆ ಮಾಡಬೇಕಿದ್ದಲ್ಲಿ ರಾಜ್ಯ ಸರಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಆರೋಗ್ಯ ಸಚಿವಾಲಯದೊಂದಿಗೆ ಕೂಲಂಕಷ ಮಾತುಕತೆ ನಡೆಸಿ ಮಾಹಿತಿ ಹಂಚಿಕೊಳ್ಳಬೇಕಿದೆ

ಉಳಿದಂತೆ ಸಂಪೂರ್ಣ ಕಟ್ಟುನಿಟ್ಲನ ನಿರ್ಬಂಧ ಇರಲಿದೆ ಎಂದು ಗೃಹ ಸಚಿವಾಲಯ ಮತ್ತೊಮ್ನೆ ಸ್ವಷ್ನನೆ ನೀಡಿದೆ

ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದು

ಹಾಜರಾತಿ ಅಗತ್ಪವಿಲ್ಲದ ಅಧಿಕಾರಿಗಳು ಮನೆಯಿಂದಲೇ ದೂರವಾಣಿ ಮೂಲಕ ಹಾಗೂ ವಿದ್ನುನ್ನಾನ ಸಂಪರ್ಕದ ಮೂಲಕ ಕಾಲಕಾಲಕ್ಕೆ ಕಚೇರಿಗೆ ಮಾಹಿತಿಯನ್ನು ನೀಡಬಹುದಾಗಿದೆ ಎಂದು ತಿಳಿಸಿದೆ

ಸಾಂಸ್ನತಿಕ ನಗರಿಗೆ ಮತ್ತೊಂದು ಗರಿ ಮೂಡಿದೆ ಛತ್ತೀಸ್ಗಢದ ಅಂಬಿಕಾಪುರ್ ಮೊದಲ ಸ್ಲಾನ ಪಡೆದಿದ್ದರೆ ಗುಜರಾತ್ನ ರಾಜ್ಕೋಟ್ ಹಾಗೂ ಸೂರತ್ ನಗರಗಳು ದ್ವಿತೀಯ ಹಾಗೂ ತೃತೀಯ ಸ್ನಾನ ಪಡೆದಿವೆ

ಈ ಕುರಿತು ಪ್ರತಿಕಿಯೆ ನೀಡಿರುವ ಕರ್ನಾಟಕ ರಾಜ್ಜದ ಮೈಸೂರು ಜಿಲ್ಲಾ ಉಸ್ಸುವಾರಿ ಸಚಿವ ಎಸ್

ಸೋಮತೇಖರ್ ಇದೊಂದು ಅತ್ಯಂತ ಹೆಮ್ನೆಯ ವಿಷಯವಾಗಿದ್ದು ಸ್ವಚ್ದ ನಗರ ಸಾಲಿನಲ್ಲಿ ಮೈಸೂರಿಗೆ ಮತ್ತೊಮ್ಮೆ ಮಹೋನ್ನತ ಸ್ಥಾನ ಲಭಿಸಿದೆ ಜೆಲ್ಲಾಡಳಿತ ಜನಪ್ರತಿನಿಧಿಗಳು ಮೈಸೂರು ನಾಗರಿಕರು ಹಾಗೂ ಸಂಘಸಂಸ್ಥೆಗಳ ಸಹಕಾರದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಹೇಳಿದರು

ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಬೇಕೆಂದು ಪ್ರಧಾನಿಮೋದಿ ಅವರು ಜನರಲ್ಲಿ ಮನವಿ ಮಾಡಿದ್ದಾರೆ

ದೇಶಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ವಿವಿಧ ರಾಜ್ಯಗಳಿಂದ ಆಗಮಿಸಿ ಕೆಲಸ ಮಾಡುತ್ತಿರುವ ತ್ರಮಿಕರನ್ನು ವಿಶೇಷ ರೈಲುಗಳಲ್ಲಿ ಅವರವರ ಊರುಗಳಿಗೆ ಕಳುಹಿಸಿಕೊಡಲಾಗಿದೆ ಎಂದು ನೈರುತ್ವ ರೈಲ್ವೆ ತಿಳಿಸಿದೆ

ಹುಬ್ಲಳ್ಲಿಯಿಂದ ಜಾರ್ಖಂಡ್ ಬೆಂಗಳೂರಿನಿಂದ ಬಿಹಾರ್ ಉತ್ತರಪ್ರದೇಶ ಮಧ್ಯಪ್ರದೇಶ ಉತ್ತರಾಖಂಡ ತ್ರಿಪುರ ಜಾರ್ಖಂಡ್ ಪಶ್ಲಿಮ ಬಂಗಾಳ ರಾಜ್ಯಗಳಿಗೆ ತ್ರಮಿಕ್ ಎಕ್ಪಪ್ರೆಸ್ ರೈಲುಗಳು ಪ್ರಯಾಣ ಬೆಳೆಸಿದವು

ಈತ್ತರಪ್ಪ ಇಂದು ಚಿಕ್ಕಬಳ್ಲಾಪುರದಲ್ಲಿ ಚಾಲನೆ ನೀಡಿದರು

ಇದರಿಂದ ಅವರ ಜೀವನೋಪಾಯಕ್ಕೆ ಅನುಕೂಲವಾಗುತ್ತಿದೆ ಎಂದರು ರಾಜ್ಯದಲ್ಲಿ ಮಸ್ರೇಗಾ ಯೋಜನೆಯಡಿ ಕ್ಕಷಿಗೆ ಪೂರಕವಾದ ಪತ್ತು ಹಲವು ಕಾರ್ಯಕ್ರಮಗಳನ್ನು ಸಮರೋಪಾದಿಯಲ್ಲಿ ಕ್ಲೆಗೊಳ್ಳಲಾಗುತ್ತಿದೆ